ಹೆಚ್ಚುವರಿ ಸೆಪನ್ಸ್ ನ್ನಾಯಾಧೀಶ ಸತೀಶ್ ಕುಮಾರ್ ಅರೋರಾ ಅವರು ಅಪರಾಧಿಗಳ ವಿರುದ್ದ ಡೆತ್ ವಾರೆಂಟ್ ಹೊರಡಿಸಿದ್ದಾರೆ ಈ ನಾಲ್ವರು ಅಪರಾಧಿಗಳೆಂದರೆ ಮುಖೇಶ್ ವಿನಯ್ ಶರ್ಮಾ ಅಕ್ಷಯ್ ಸಿಂಗ್ ಮತ್ತು ಪವನ್ ಗುಪ್ತಾ

ಭ್ರಷ್ಲಾಚಾರ ವಿರುದ್ದದ ಹೋರಾಟದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೀವನ ಕುರಿತು ಕರ್ಮಯೋಧ ಗ್ರಂಥ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಎನ್ಡಿಎ ಸರ್ಕಾರ ಬಹಳಷ್ಟು ಸುಧಾರಣೆಗಳನ್ನು ಹಲವು ವಲಯಗಳಲ್ಲಿ ಜಾರಿ ಮಾಡಿದೆ ಕೃಷಿ ಆರೋಗ್ಯ ಮತ್ತು ಕ್ಲೆಗಾರಿಕಾ ವಲಯಗಳಲ್ಲಿ ಬದಲಾವಣೆ ತರಲಾಗಿದೆ ಎಂದರು ಜಾತೀವಾರು ವಂಶವಾರು ಆಡಳಿತವನ್ನು ಕೊನೆಗೊಳಿಸಿ ರಾಜಕೀಯದಲ್ಲಿ ಮಹತ್ವದ ಸುಧಾರಣೆಗಳನ್ನು ಕೇಂದ್ರ ಸರ್ಕಾರ ತಂದಿದೆ ಎಂದು ಅವರು ಪ್ರತಿಪಾದಿಸಿದರು

ವಲಸೆ ಬರುವ ಅಲ್ಲಸಂಖ್ಯಾತರಿಗೆ ನಾಗರಿಕತ್ವ ನೀಡಲು ಮುಂದಾಗಿದ್ದು ಅಯೋಧ್ಯಾ ಭೂವಿವಾದ ಮತ್ತು ತ್ರಿವಳಿ ತಲಾಖ್ ನಂತಹ ಮಹತ್ವದ ನಿರ್ಣಯಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಎಂದು ಅಮಿತ್ ಶಾ ಹೇಳಿದರು ನಂಬಿಕೆ ಪರಸ್ಪರ ಗೌರವ ಮತ್ತು ತಿಳಿವಳಿಕೆಯ ಆಧಾರದಲ್ಲಿ ನಿರ್ಮಾಣಗೊಂಡಿರುವ ಭಾರತ ಅಮೆರಿಕಾ ಸಂಬಂಧಗಳು ಮತ್ತಷ್ಟು ಬಲಗೊಂಡಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ಪರಸ್ಪರ ಹಿತಾಸಕ್ತಿಯ ಎಲ್ಲಾ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಜೊತೆಗೂಡಿ ಕಾರ್ಯ ಮುಂದುವರೆಸುವ ಬಯಕೆಯನ್ನು ವ್ಯಕ್ಲಪಡಿಸಿದ್ದಾರೆ ಕಳೆದ ವರ್ಷ ಉಭಯ ದೇಶಗಳ ನಡುವೆ ಮಹತ್ವದ ಪಾಲುದಾರಿಕೆಯಲ್ಲಿ ಗಮನಾರ್ಹ ಪ್ರಗತಿ ಉಂಟಾಗಿರುವುದನ್ನು ಪ್ರಧಾನಮಂತ್ರಿ ಉಲ್ಲೇಖಿಸಿದರು ಅಧ್ಯಕ್ಷ ಟ್ರಂಪ್ ಮಾತನಾಡಿ ಕಳೆದ ಕೆಲ ವರ್ಷಗಳಲ್ಲಿ ಬಾಂಧವ್ಯದಲ್ಲಿ ಆಗಿರುವ ಸಾಧನೆಗಳ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವೃದ್ಧಿಸಲು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ ಶ್ರಧಾನಮಂತ್ರಿ ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ಅವರು ಪ್ರಾದೇಶಕ ಭದ್ರತಾ ವಿಷಯಗಳ ಬಗ್ಗೆ ಸಹ ಪರಾಮರ್ಶಿಸಿದರು ಎಂದು ಈ ದೂರವಾಣಿ ಸಂವಾದದ ನಂತರ ವಾಷಿಂಗ್ಟನ್ನಲ್ಲಿ ಕ್ವೇತಭವನ ನೀಡಿದ ಹೇಳಕೆಯಲ್ಲಿ ತಿಳಿಸಲಾಗಿದೆ ಸರಕು ಮತ್ತು ಸೇವಾ ತೆರಿಗೆ ಜೆಎಸ್ಟಿಯನ್ನು ಇನ್ನಷ್ಟು ಸರಳಗೊಳಿಸಿ ವ್ಯಾಪಾರ ವರ್ಗದವರಿಗೆ ಅನುಕೂಲ ಕಲ್ಪಿಸಿಕೊಡಲಾಗುವುದು ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ರಾಷ್ಷೀಯ ವ್ಲಾಪಾರಿಗಳ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೇಂದ್ರದ ಕಂದಾಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದರು ಹಲವು ವ್ಲಾಪಾರಿಗಳು ಪರೋಕ್ಷ ತೆರಿಗೆ ಕುರಿತಂತೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಕಂಪ್ಲೂಟರ್ನಲ್ಲಿ ದಾಖಲೆಗಳ ನಮೂನೆ ತಯಾರಿ ಗುರುತಿನ ಸಂಖ್ಯೆ ಡಿನ್ ಯೋಜನೆಯನ್ನು ಉದ್ಘಾಟಿಸಿದ ಅವರು ತೆರಿಗೆ ಪಾವತಿದಾರರಿಗೆ ಇದರ ಬಗ್ಗೆ ಮಾಹಿತಿಯನ್ನು ರವಾನಿಸಲಾಗುವುದು ಎಂದರು ಈ ಪದ್ದತಿಯಿಂದ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯ ತೆರಿಗೆ ನಿರ್ವಹಣೆಯಲ್ಲಿ ಸುಧಾರಣೆಯಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು

ಜಗದೀಶ್ ಕುಮಾರ್ ಮನವಿ ಮಾಡಿದ್ದಾರೆ ಕಳೆದ ವಾರ ನಡೆದ ಘಟನೆ ದುರದೃಷ್ಷಕರವಾಗಿದ್ದು ವಿಶ್ವವಿದ್ಯಾಲಯದ ಕ್ಲಾಂಪಸ್ ವಿದ್ಯಾರ್ಥಿಗಳಿಗೆ ಸುರಕ್ಷಿತವಾಗಿದೆ ಯಾವುದೇ ವಿದ್ಲಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅವರು ಸುದ್ದಿಗೋಷ್ಷಿಯಲ್ಲಿ ಸ್ಪಷ್ಷಪಡಿಸಿದ್ದಾರೆ ಕೆಲವು ವಿದ್ಲಾರ್ಥಿಗಳು ನೋಂದಣೆ ಪ್ರಕ್ರಿಯೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ

ಈ ಘಟನೆ ಕುರಿತಂತೆ ದೆಹಲಿ ಪೊಲೀಸರು ಅಗತ್ನ ಭದ್ರತಾ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ ಕಾನೂನು ಸುವ್ವವಸ್ಥೆ ನಿಯಂತ್ರಣದಲ್ಲಿದೆ

ಐದು ಟ್ರಲಿಯನ್ ಆರ್ಥಿಕ ಗುರಿ ಸಾಧನೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಹತ್ವದ ಪಾತ್ರವಹಿಸಲಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದ್ದಾರೆ

ಇದರಿಂದ ಹೊರಬಂದು ಎಲ್ಲಾ ಜನರು ಸುಖಿ ಜೀವನ ನಡೆಸುವಂತೆ ಮಾಡಲು ವಿಜ್ವಾನಿಗಳು ಹೊಸ ಮಾರ್ಗ ಹುಡುಕಬೇಕೆಂದು ಕರೆ ನೀಡಿದರು ಜಾಗತೀಕರಣ ಉದಾರೀಕರಣ ನೀತಿಯಿಂದ ಅವಕಾಶಗಳು ಹೆಚ್ಚಾಗಿದೆ ಅದೇ ರೀತಿ ಸವಾಲುಗಳು ಇದೆ

ವಿಜ್ಞಾನ ಮತ್ತು ತಂತ್ರಜ್ಞಾನ ಗ್ರಾಮೀಣ ಪ್ರದೇಶದ ಜನರ ಬದುಕನ್ನು ಸುಧಾರಿಸಿ ಅವರಿಗೆ ಎಲ್ಲಾ ಮೂಲ ಸೌಲಭ್ಯಗಳು ಮನೆಯ ಬಾಗಿಲಲ್ಲೇ ದೊರಕುವಂತಹ ವಾತಾವರಣ ನಿರ್ಮಿಸಲು ವಿಜ್ವಾನಿಗಳು ಮುಂದಾಗಬೇಕೆಂದು ಮನವಿ ಮಾಡಿದರು ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಸಿ

ಅಕ್ಷತ್ಯನಾರಾಯಣ ಮೊದಲಾದವರು ಹಾಜರಿದ್ದರು

ಆವಂತಿಪುರ್ ಜಿಲ್ಲೆಯಲ್ಲಿ ಇಂದು ಭದ್ರತಾ ಪಡೆಗಳು ಓರ್ವ ಭಯೋತ್ವಾದಕನನ್ನು ಕೊಂದಿರುವುದಾಗಿ ಎಂದು ಪೊಲೀಸರು ತಿಳಿಸಿದ್ಗಾರೆ ಖಚಿತ ಮಾಹಿತಿ ಮೇರೆಗೆ ಚುರ್ಸ್ವಾ ಗ್ರಾಮದಲ್ಲಿ ಇಂದು ಬೆಳಗಿನ ಜಾವ ಶೋಧ ಕಾರ್ಯಾಚರಣೆ ವೇಳೆ ಭಯೋತ್ಪಾದಕ ಹತನಾಗಿದ್ದು ಮೃತದೇಹವನ್ನು ಗುರುತಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಮ್ಟತನಿಂದ ಅಪಾರ ಪ್ರಮಾಣದ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಾಶ್ಮೀರ್ ಕಣಿವೆಯ ಪುಲ್ವಾಮಾ ಜಿಲ್ಲೆಯಲ್ಲಿ ಇನ್ನೊಂದು ಫಟನೆ ಸಂಭವಿಸಿದ್ಲು ಒಬ್ಲ ಭಯೋತ್ವಾದಕನನ್ನು ಕೊಂದು ಹಾಕಲಾಗಿದೆ ಎಂದು ಹೊಲೀಸ್ ಮೂಲಗಳು ಆಕಾಶವಾಣಿಗೆ ಮಾಹಿತಿ ನೀಡಿವೆ

ಯೋಗದ ಬಗ್ಗೆ ಹೆಚ್ಚನ ಜನಜಾಗೃತಿ ಮೂಡಿಸುವಲ್ಲಿ ಮಾಧ್ಯಮದ ಕೊಡುಗೆಯನ್ನು ಪರಿಗಣಿಸಲು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸಚಿವಾಲಯ ಈ ಸ್ಪರ್ಧೆಯನ್ನು ಆರಂಭಿಸಿತ್ತು ಭಾರತ ಮತ್ತು ವಿದೇತಗಳಲ್ಲಿ ಯೋಗದ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿಯನ್ನು ತಲುಪಿಸುವಲ್ಲಿ ಮಾಧ್ಯಮಗಳ ಸಕಾರಾತ್ತಕ ಪಾತ್ರ ಮತ್ತು ಜವಾಬ್ದಾರಿಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು

ಕರ್ನಾಟಕದ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಪ್ರಶಸ್ತಿ ನೀಡಲಾಯಿತು

ಮುಖ್ಯಮಂತ್ರಿ ವಿಜಯ್ ರೂಪಾನಿ ವರ್ಣರಂಜಿತ ಗಾಳಿಪಟ ಉತ್ತವಕ್ಕೆ ಚಾಲನೆ ನೀಡಿದರು ಗಾಳಿಪಟ ಉತ್ತವ ರಾಜ್ನದ ಸಂಕೇತವಾಗಿದೆ ಎಂದು ಅವರು ಹೇಳಿದರು